ಇನ್ನು ಕೆಲವೇ ದಿನಗಳಲ್ಲಿ ಉಪ್ರಪ ತನ್ನ ಅಂತಿಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ ಎಂದು ಇಸ್ತೋ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ

ಉಪ್ರಪ ಉಡಾವಣೆ ಯಶಸ್ವಿಯಾದ ಕೂಡಲೇ ಮಾತನಾಡಿದ ಇಸ್ತೋ ಅಧ್ಯಕ್ಷ ಡಾ

ಆಯೋಗ ತನ್ನ ಮಧ್ಯಂತರ ವರದಿಯನ್ನು ಶನಿವಾರ ಸಲ್ಲಿಸುವ ನಿರೀಕ್ಷೆ ಇದ್ದು

ಜಮ್ನು ಮತ್ತು ಕಾಶ್ವೀರದಲ್ಲಿನ ಪರಿಸ್ಥಿತಿ ಬದಲಾವಣೆಯಿಂದಾಗಿ ಆಯೋಗ ತನ್ನ ಮಧ್ಯಂತರ ಅವಧಿಯನ್ನು ಸಲ್ಲಿಸಲು ಹೆಚ್ಚಿನ ಕಾಲಾವಕಾಶದ ಅಗತ್ಯವಿದೆ

ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ಮತ್ತು ಅವರ ಪತ್ನಿ ರಶ್ಮಿ ಠಾಕ್ರೆ ಮುಂದೈನಲ್ಲಿಂದು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರನ್ನು ಭೇಟಿ ಮಾಡಿ ಔಪಚಾರಿಕವಾಗಿ ಮಾತುಕತೆ ನಡೆಸಿದರು ಉದ್ದವ್ ಠಾಕ್ರೆ ನಾಳೆ ಸಂಜೆ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದೆ ನಿನ್ನೆ ಸಂಜೆ ನಡೆದ ಶಿವಸೇನಾ ಎನ್ಸಿಪಿ ಕಾಂಗ್ರೆಸ್ ಮೈತ್ರಿಕೂಟದ ಸಭೆಯಲ್ಲಿ ಶಾಸಕರು ಉದ್ಲವ್ ಶಾಕ್ರೆ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಸರ್ವಾನುಮತದಿಂದ ಆಯ್ಲೆ ಮಾಡಲಾಗಿತ್ತು ನಂತರ ಮೂರೂ ಪಕ್ಷಗಳ ನಾಯಕರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಕಾರಿ ಅವರನ್ನು ಭೇಟಿ ಮಾಡಿ ಮಹಾರಾಷ್ಟ ವಿಕಾಸ್ ಅಘಾದಿ ಸರ್ಕಾರ ರಚನೆಗೆ ಪಕ್ಕು ಮಂಡಿಸಿದರು

ಸುಪ್ರೀಂಕೋರ್ಟ್ ಆದೇಶದನ್ವಯ ರಾಜ್ಯಪಾಲ ಕೋಶಿಯಾರಿ ಅವರು ಕರೆದಿದ್ದ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಇಂದು ಬೆಳಗ್ಗೆ ಹಂಗಾಮಿ ಸ್ವೀಕರ್ ಕಾಳಿದಾಸ ಕೋಲಂಬ್ಕರ್ ನೂತನ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಿದರು ಸದಸ್ಕರಿಗೆ ಪ್ರಮಾಣ ವಚನ ಬೋಧಿಸಲು ಬಬನ್ ರಾವ್ ಪಚ್ಪುಟೆ ವಿಜಯಕುಮಾರ್ ಗವೀತ್ ಅವರ ಹೆಸರುಗಳನ್ನು ಮಧ್ಯಕಾಲೀನ ಸಭಾಧ್ಯಕ್ಷ ಕಾಳಿದಾಸ್ ಕೋಲಂಬ್ಕರ್ ಪ್ರಕಟಿಸಿದರು ಉಸ್ತುವಾರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಎನ್ಸಿಪಿ ನಾಯಕರಾದ ಅಜೆತ್ ಪವಾರ್ ಛಗನ್ ಭುಜಬಲ್ ಕಾಂಗ್ರೆಸ್ ನಾಯಕ ಮತ್ತು ಮಾಜ ಮುಖ್ಯಮಂತ್ರಿ ಅಶೋಕ್ ಚೌವ್ವಾಣ್ ಪೃಥ್ವಿರಾಜ್ ಚೌವ್ವಾಣ್ ಮತ್ತು ಮಾಜಿ ಸಭಾಧ್ಯಕ್ಷರಾದ ದಿಲೀಪ್ ಏಲ್ಲೆ ಪಾಟೀಲ್ ಹರಿಭಾವು ಬಗಡೆ ಪ್ರಮಾಣ ವಚನ ಶ್ವೀಕರಿಸಿದ ಮೊದಲಿಗರಲ್ಲಿ ಸೇರಿದ್ದರು ರಾಜ್ಥದಲ್ಲಿ ನಡೆದ ನಾಟಕೀಯ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡು ತಿಂಗಳಾದರೂ ನೂತನ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ನಿಯೋಜಿಸಲಾಗಿದ್ದ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ಹಿಂಪಡೆಯಲಾಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ

ನವದೆಹಲಿಯಲ್ಲಿಂದು ಏರ್ಪಡಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಈ ವಲಯದಲ್ಲಿನ ಯುವಕರಿಗೆ ಪಾಕಿಸ್ತಾನ ದಿಕ್ಕುತಪ್ಪಿಸಿ ಶಸ್ತ್ರಧಾರಿಗಳನ್ನಾಗಿ ಮಾಡುವ ಮೂಲಕ ಭಯೋತ್ಪಾದನೆಯನ್ನು ಪ್ರಚಾರ ಮಾಡಿದೆ ಎಂದು ಆರೋಪಿಸಿದರು

ಕಾಶ್ಮೀರದಲ್ಲಿನ ಭಯೋತ್ಪಾದನೆ ನಿರ್ಮೂಲನೆಗೊಳ್ಳುವ ಹಾದಿ ಪ್ರಾರಂಭವಾಗಿದೆ ಎಂಬ ವಿಶ್ವಾಸವನ್ನು ಅವರು ವ್ವಕ್ತಪಡಿಸಿದರು ಐವರು ಮಹಿಳೆಯರು ಸೇರಿದಂತೆ ಕಸನ್ಸೂರ್ದಲಾಮ್ ಗುಂಪಿನ ಆರು ಮಂದಿ ಮಾವೋವಾದಿಗಳು ಪೂರ್ವ ಮಹಾರಾಷ್ಲದ ಗಢ್ಚಿರೋಲಿ ಜಿಲ್ಲೆಯಲ್ಲಿಂದು ಈ ವಲಯದ ಡಿಐಜಿ ಮುಂದೆ ಶರಣಾಗಿದ್ದಾರೆ ಗಢ್ಚಿರೋಲಿ ಪೊಲೀಸರು ರೂಪಿಸಿದ ನಾಗರಿಕ ಕ್ರಿಯಾ ಯೋಜನೆ ಮತ್ತು ಸರ್ಕಾರದ ಆತ್ತಾ ಸಮರ್ಪಣಾ ಕಾರ್ಯಕ್ರಮ ಅನುಷ್ಠಾನದ ಶ್ರಯತ್ನಗಳು ಫಲ ನೀಡಿದ್ದರಿಂದ ಕುಖ್ಠಾತ ಮಾವೋವಾದಿಗಳು ಶರಣಾಗಿದ್ದಾರೆ ಎಂದು ಪೊಲೀಸ್ ವರಿಷ್ಣಾಧಿಕಾರಿ ಶೈಲೇಶ್ ಬಾಲ್ತವಾಡೆ ಹೇಳಿದ್ದಾರೆ

ಕರ್ನಾಟಕದ ವಿಜಯಪುರ ಹಾಗೂ ಕೊಡಗು ಮಹಾರಾಷ್ಟದ ಚಂದ್ರಾಪುರ ಉತ್ತರಾಖಂಡದ ಫೋರಖಲ್ ಮತ್ತು ಆಂಧ್ರಪ್ರದೇಶದ ಕಲಿಕಿರಿಯಲ್ಲಿರುವ ಸೈನಿಕ ಶಾಲೆಗಳಿಗೆ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ

ಮೂಲಕ ಪಡೆಯಬಹುದು

ದೇಶದಲ್ಲಿ ಪ್ರಗತಿ ಪ್ರಮಾಣ ಕುಸಿತ ಕಂಡರೂ ಯಾವುದೇ ಆರ್ಥಿಕ ಹಿಂಜರಿತ ಇಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವಷ್ಟಪಡಿಸಿದ್ದಾರೆ

ಲೋಕಸಭೆಗೆ ಲಿಖಿತ ಉತ್ತರ ನೀಡಿರುವ ಪ್ರಧಾನಮಂತ್ರಿ ಅವರ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಸ್ತೋ ಈಗಾಗಲೇ ಈ ನಿಟ್ಟನಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಎಂದು ಹೇಳಿದ್ದಾರೆ

ಅಂತಿಮ ವಿಶ್ಲೇಷಣೆ ಹಾಗೂ ತಜ್ಞರ ಸಮಿತಿಯ ಶಿಫಾರಸ್ಸುಗಳನ್ನಾಧರಿಸಿ ಭವಿಷ್ಯದ ಚಂದ್ರಯಾನ ಯೋಜನೆಗಳ ಕೆಲಸ ಕಾರ್ಯಗಳು ಪ್ರಗತಿಯತ್ತ ಸಾಗಿವೆ ಎಂದು ತಿಳಿಸಿದ್ದಾರೆ ಉತ್ತರಾಖಂಡದ ಎತ್ತರದ ಪ್ರದೇಶದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಹಿಮಪಾತ ಹಾಗೂ ರಾಜ್ಲದ ಕೆಲವೆಡೆ ಮಳೆ ಸುರಿದ ಕಾರಣ ಜನಜೀವನ ಅಸ್ತಮ್ಯಸ್ತಗೊಂಡಿದೆ

ಉತ್ತರಕಾಶಿ ಚಮೋಲಿ ರುದ್ರಶ್ರಯಾಗ್ ಮತ್ತು ಪಿತೋಫರ್ ಜಿಲ್ಲೆಗಳ ಪರ್ವತ ಶ್ರೇಣಿಗಳಲ್ಲಿ ಚದುರಿದಂತೆ ಭಾರೀ ಹಿಮಪಾತ ಉಂಟಾಗಬಹುದಾದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಹವಾಮಾನ ಕೇಂದ್ರ ಮುನ್ನೆಚ್ವರಿಕೆ ನೀಡಿದೆ